ಎಸ್ ಯಡಿಯೂರಪ್ಪ ಬೆಂಗಳೂರಿನ ಹೊರವಲಯದಲ್ಲಿಂದು ಕೇಂದ್ರೀಯ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಮತ್ತು ಸಂಶೋಧನಾ ಸಂಸ್ದೆ ಸಿಪೆಟ್ನ ನೂತನ ಸಂಶೋಧನಾ ಮತ್ತು ತರಬೇತಿ ಕೇಂದ್ರವನ್ನು ಉದ್ವಾಟಿಸಿದರು ಬಳಿಕ ಮಾತನಾದಿದ ಮುಖ್ಯಮಂತ್ರಿ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಪ್ಲಾಸ್ಟಿಕ್ ವಸ್ತುಗಳಿಗೆ ಪರ್ಯಾಯವಾಗಿ ಹಗುರ ಪ್ಲಾಸ್ಟಿಕ್ ಮತ್ತು ಪಾಲಿಮರ್ ವಸ್ತುಗಳ ಬಳಕೆ ಹೆಚ್ಚುತ್ತಿದೆ ದೇಶದ ರಕ್ಷಣಾ ವಲಯದಲ್ಲಿ ವಿದೇಶಿ ತಂತ್ರಜ್ಞಾನವನ್ನು ಆಮದು ಮಾಡುವ ಅನಿವಾರ್ಯತೆಯಿಂದ ನಾವು ಹೊರಬರಬೇಕು ರಕ್ಷಣಾ ವಲಯಗಳಿಗೆ ಉಪಯುಕ್ತವಾಗುವಂತಹ ಉಪಕರಣ ಹಾಗೂ ಅಸ್ತ್ರಗಳ ತಯಾರಿಕೆಗೆ ಬೇಕಾಗುವ ಪ್ಲಾಸ್ಟಿಕ್ ತಂತ್ರಜ್ಞಾನವನ್ನು ಸಿಪೆಟ್ ಸಂಸ್ದೆ ಅಭಿವೃದ್ದಿಪದಿಸುತ್ತಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ದಿ ವಿ ಸದಾನಂದ ಗೌಡ ಮಾತನಾದಿ ಬೆಂಗಳೂರು ಮಹಾನಗರದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡಲು ಸಿಪೆಟ್ ಸಂಸ್ಥೆ ಅಗತ್ಯ ತಂತ್ರಜ್ಞಾನ ಪೂರೈಸಲು ಸಿದ್ದವಿದ್ದು ನಗರದಲ್ಲಿ ಐದು ಎಕರೆ ಜಾಗ ನೀಡಿದರೆ ಆರು ತಿಂಗಳಲ್ಲಿ ಪ್ಲಾಸ್ಟಿಕ್ ಸಂಸ್ಕರಣ ಘಟಕ ನಿರ್ಮಿಸುವುದಾಗಿ ಅವರು ಭರವಸೆ ನೀಡಿದರು

ಏಕೆ ಬಳಕೆಯ ಪ್ಣಾಸ್ಟಿಕನ್ನು ನಿರ್ಬಂಧಿಸಲಾಗಿದೆಯೇ ಹೊರತು ಉತ್ಕೃಷ್ಟ ಮೆಟ್ಟದ ಪ್ಲಾಸ್ಟಿಕನ್ನು ಬಳಸದೇ ಪರ್ಯಾಯ ಮಾರ್ಗವಿಲ್ಲ ಅದ್ದರಿಂದ ಇದನ್ನು ಮರುಬಳಕೆ ಮಾಡುವ ತಂತ್ರಜ್ಞಾನವನ್ನು ಸಿಪೆಟ್ ಅಭಿವೃದ್ದಿಪಡಿಸಿರುವುದು ಶ್ಲಾಘನೀಯ ಎಂದು ಸಚಿವರು ತಿಳಿಸಿದರು ಉಪಮುಖ್ಯಮಂತ್ರಿ ಡಾ

ಅಶ್ವತ್ನಾರಾಯಣ ಮಾತನಾಡಿ ಬೆಂಗಳೂರಿನಂತಹ ಬೃಹತ್ ನಗರಕ್ಕೆ ಪ್ಲಾಸ್ಟಿಕ್ ಸಂಶೋಧನಾ ಕೇಂದ್ರದ ಸ್ವಾಪನೆಯಿಂದ ಉಪಯೋಗವಾಗಿದೆ ಪ್ಲಾಸ್ಟಿಕ್ ಮರುಬಳಕೆ ಫೆಟಕವೊಂದನ್ನು ಸ್ಥಾಪಿಸುವ ಅಗತ್ಯವಿದೆ ಎಂದರು

ಬೆಳಗಾವಿಯ ಜೆಲ್ಲಾ ಪಂಚಾಯಿತ್ ಸಭಾಂಗಣದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅದಿ ಸೂಕ್ತ ಸದ್ವಧ ಮನೆ ನಿರ್ಮಾಣ ಕುರಿತು ಫಲಾನುವಿಗಳೊಂದಿಗೆ ನಡೆದ ಚಿಂತನ ಮಥನ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿದರು ಬಡವರೆಲ್ಲರಿಗೂ ಮನೆ ದೊರೆಯಬೇಕು ನದಿ ಮರಳಿನ ಬದಲಾಗಿ ಕೃತಕ ಮರಳಿನ ಬಳಕೆಯ ಬಗ್ಗೆ ಅಧಿಕಾರಿಗಳು ಜಾಗೃತಿ ಮೂದಿಸಬೇಕು ಗೃಹಮಿತ್ರ ಯೋಜನೆಯದಿ ಸಾಲದ ಸೌಲಭ್ಯ ಕೊಡಿಸುವ ಬಗ್ಗೆ ಬ್ಯಾಂಕಿನ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಣಕಾಸಿನ ನೆರವು ಫಲಾನುಭವಿಗಳು ಸಂಗ್ರಹಿಸಿಟ್ಟ ಹಣ ಹಾಗೂ ಬ್ಯಾಂಕುಗಳ ಸಹಕಾರದಿಂದ ಬಡವರು ಉತ್ತಮ ಮನೆ ನಿರ್ಮಿಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ

ರಾಜೇಂದ್ರ ಮಾತನಾದಿ ಆವಾಸ್ ಯೋಜನೆಯ ಹಣಕಾಸಿನ ನೆರವು ಹಾಗೂ ಗೃಹಮಿತ್ರ ಯೋಜನೆ ಮೂಲಕ ಮನೆ ನಿರ್ಮಾಣದ ಅಗತ್ಯ ಸಾಮಗ್ರಿಗಳು ಮಾರುಕಟ್ಟೆಯಲ್ಲಿ ದೊರೆಯುವಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಥಲಾನುಭವಿಗಳು ಆದಷ್ಟು ಬೇಗ ಮನೆಯ ನಿರ್ಮಿಸಿಕೊಳ್ಳಬೇಕೆಂದರು ಸಭೆಯಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಫಲಾನುಭವಿಗಳು ಸೇರಿದಂತೆ ಗ್ರಾಮೀಣಾಭಿವೃದ್ದಿ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಶಾಸಕರಾದ ಮಹಾಂತೇಶ ಕೌಜಲಗಿ ಮಹಾದೇವಪ್ಪ ಯಾದವಾದ ಮಹೇಶ ಕುಮಟಳ್ಳಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು

ಸುರೇಶ್ಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಆಸಕ್ತ ಕಲಾವಿದರು ದಾಖಲೆಗಳನ್ನು ಲಗತ್ತಿಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಆಯ್ಕೆಯಾದ ಕಲಾವಿದರು ಏಳು ದಿನಗಳ ಪೂರ್ವ ಸಿದ್ಧತಾ ತರಬೇತಿ ಏಳು ದಿನಗಳ ಪ್ರದರ್ಶನದಲ್ಲಿ ತಪ್ಪದೇ ಭಾಗವಹಿಸುವುದು ಕಡ್ಡಾಯವಾಗಿದೆ ನಂದಿನಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ಪರಿಚಯಿಸುವ ಉದ್ದೇಶದಿಂದ ಒಂದು ತಿಂಗಳ ಕಾಲ ರಿಯಾಯಿತಿ ಮಾರಾಟದ ನಂದಿನಿ ಸಿಹಿ ಉತ್ಸವಕ್ಕೆ ಹಾವೇರಿಯಲ್ಲಿ ಕೆಎಮ್ಎಫ್ ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ನಾಯ್ಕ ಚಾಲನೆ ನೀಡಿದರು ಕರ್ನಾಟಕ ಹಾಲು ಮಹಾಮಂಡಳಿ ಧಾರವಾದ ಹಾವೇರಿ ಗದಗ ಮತ್ತು ಉತ್ತರಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಸಹಯೋಗದಲ್ಲಿ ನಂದಿನಿ ಸಿಹಿ ಉತ್ಸವ ಜಿರುಗಲಿದೆ